ಈ ಸಾಲಿನ ಸಾಕ್ಷರತಾ ದಿನಾಚರಣೆ ಗಮನ ಪರಿಸಲಿದೆ ಜೀವನ ಪರ್ಯಂತ ಕಲಿಕೆಯ ದೃಷ್ಷಿಕೋನ ವಿಶೇಷವಾಗಿ ಯುವಜನತೆ ಮತ್ತು ವಯಸ್ಕರ ಶಿಕ್ಷಣದಲ್ಲಿ ಈ ದಿನಾಚರಣೆಯ ಮಹತ್ವ ಕುರಿತು ಹೆಚ್ಚಿನ ಗಮನ ಕೇಂದ್ರೀಕರಿಸಲಾಗುತ್ತಿದೆ

ಕಡು ಬಡತನ ಹಾಗೂ ಮಹಿಳೆಯರನ್ನು ಕುರಿತ ತಾರತಮ್ಯ ಧೋರಣೆಯೂ ಈ ತೀವ್ರ ಹಿನ್ನಡೆಗೆ ಕಾರಣವಾಗಿವುರುದಾಗಿ ಅದು ವಿಶ್ಲೇಷಿಸಿದೆ ನಮ್ನ ನೆರೆಯ ಒಬ್ಬ ಅನಕ್ಷರಸ್ತನಿಗಾದರೂ ಓದುವುದು ಬರೆಯುವುದನ್ನು ಕಲಿಸಬೇಕು ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ದೇಶದ ನಾಗರಿಕರಿಗೆ ಕರೆ ನೀಡಿದ್ದಾರೆ ಅಂತಾರಾಷ್ಷೀಯ ಸಾಕ್ಷರತಾ ದಿನದ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಕಳುಹಿಸಿರುವ ಸಚಿವರು ಸಾಕ್ಷರತಾ ಭಾರತ ಕನಸು ಈಡೇರಲು ಪ್ರತಿಯೊಬ್ಬರ ಸ್ಕ್ರಿಯ ಪಾಲ್ಗೊಳ್ಳುವಿಕೆ ಅಗತ್ಯ ಎಂದು ಹೇಳಿದ್ದಾರೆ ವಾಸ್ತವಿಕ ಗಡಿ ನಿಯಂತ್ರಣ ರೇಖೆ ಬಳಿ ಜಮಾವಣೆಗೊಳ್ಳದಿರಲು ಹಾಗೂ ಬಿಗು ಪರಿಸ್ತಿತಿಯನ್ನು ಶಮನಗೊಳಿಸಲು ಭಾರತ ಬದ್ದವಾಗಿದೆ ಎಂದು ಸೇನೆ ಇಂದು ಸ್ವಷ್ಟ ಪಡಿಸಿದೆ ಆದರೆ ಚೈನಾ ಪರಿಸ್ವಿತಿ ಉಲ್ಲಣಗೊಳ್ಳುವಂತಹ ಪ್ರಜೋದನಾತ್ತಕ ಚಟುವಟಕೆಗಳಲ್ಲಿ ತೊಡಗುವುದನ್ನು ಮುಂದುವರಿಸಿದೆ ಎಂದು ಭಾರತೀಯ ಸೇನೆ ಹೇಳದೆ ಭಾರತೀಯ ಸೇನೆ ಯಾವುದೇ ಸಂದರ್ಭದಲ್ಲಿ ಗಡಿ ನಿಯಂತ್ರಣ ರೇಚೆಯ ಎಲ್ಲೆಯನ್ನು ದಾಟಲ್ಲ ಅಥವಾ ಗುಂಡಿನ ದಾಳಿಯಂತಹ ಯಾವುದೇ ಆಕ್ರಮಣಕಾರಿ ಮಾರ್ಗ ಅನುಸರಿಸಿಲ್ಲ ಎಂದು ಅದು ಹೇಳಿದೆ

ಸೇನಾ ರಾಜ ತಾಂತ್ರಿಕ ಮತ್ತು ರಾಜಕೀಯ ಮಟ್ಟದ ಪ್ರಯತ್ಪಗಳು ನಡೆಯುತ್ತಿದ್ದರೂ ಆಕ್ರಮಣಕಾರಿ ಕ್ರಮಗಳಿಗೆ ಮುಂದಾಗುತ್ತಿದೆ ಎಂದು ಸೇನಾ ಅಧಿಕೃತ ಹೇಳಿಕೆ ತಿಳಿಸಿದೆ ನಿನ್ನೆಯ ದಿನ ವಾಸ್ತವಿಕ ಗಡಿ ನಿಯಂತ್ರಣ ರೇಖೆ ಬಳಿ ಪಿಎಲ್ಎ ಯೋಧರು ಮುಂಚೂಣಿ ನೆಲೆಗಳತ್ತ ಬರುವ ಯತ್ನ ನಡೆಸಿದರು ಸೇನೆ ಇದನ್ನು ತಡೆದಾಗ ಪಿಎಲ್ಎ ಯೋಧರು ಗಾಳಿಯಲ್ಲಿ ಗುಂಡು ಹಾರಿಸಿದರು ಎಷ್ಷೇ ಪ್ರಚೋದನೆಯಿದ್ದರೂ ಭಾರತೀಯ ಸೇನೆ ಅತ್ಯಂತ ಜವಾಬ್ದಾರಿಯುತ ರೀತಿಯಲ್ಲಿ ಪ್ರೌಢಿಮೆಯ ಸಂಯಮದ ವರ್ತನೆ ತೋರಿದೆ ಎಂದು ಹೇಳಕೆ ತಿಳಿಸಿದೆ ಭಾರತೀಯ ಸೇನೆ ಶಾಂತಿ ನೆಮ್ದಿ ಕಾಯ್ಲುಕೊಳ್ಳಲು ಬದ್ಧವಾಗಿದೆ ಜೊತೆಗೆ ಯಾವುದೇ ಬೆಲೆ ತೆತ್ತಾದರೂ ಸರಿ ಭಾರತದ ಸಮಗ್ರತೆ ಮತ್ತು ಸಾರ್ವಭೌಮತೆ ಸಂರಕ್ಷಣೆಗೆ ಕಟಿಬದ್ದವಾಗಿದೆ ಎಂದು ಸೇನಾ ಹೇಳಿಕೆಯಲ್ಲಿ ತಿಳಿಸಲಾಗಿದೆ ಮಳೆಯಿಂದ ಉಂಟಾಗಿರುವ ಹಾನಿಯ ನಷ್ಷದ ಅಧ್ಯಯನ ನಡೆಸಲು ಕೇಂದ್ರ ಗ್ಲಹ ಇಲಾಖೆಯ ಜಂಟಿ ಕಾರ್ಯದರ್ತಿ ಕೆ

ಪ್ರತಾಪ್ ನೇತೃತ್ವದ ಕೇಂದ್ರ ತಂಡ ಇಂದು ಕರ್ನಾಟಕಕ್ಕೆ ತಲುಪಿದೆ ಕೊಡಗು ಜಿಲ್ಲೆಯ ಕುಶಾಲನಗರದ ಕೂಡಿಗೆಯ ಸ್ಲೆನಿಕ ಶಾಲಾ ಆವರಣದ ಹೆಲಿಪ್ಲಾಡ್ಗೆ ಬಂದಿಳಿದ ತಂಡ ಜಿಲ್ಲಾಧಿಕಾರಿ ಅನೀಸ್ ಕಣ್ಣಣಿ ಜಾಯ್ ಅವರಿಂದ ಮಳೆ ಹಾನಿಯ ವಿವರ ಮಾಹಿತಿ ಕಲೆಹಾಕಿತು ಬೆಳಗಾವಿ ವಿಜಯಪುರ ಬಾಗಲಕೋಟೆ ಮತ್ತಿತರ ಪ್ರವಾಹಪೀಡಿತ ಜಿಲ್ಲೆಗಳಗೂ ಭೇಟಿ ನೀಡುವ ತಂಡ ವಸ್ತುಸ್ತಿತಿ ಮಾಹಿತಿ ಸಂಗ್ರಹಿಸಲಿದೆ ಬಳಿಕ ರಾಜ್ಯ ಸರ್ಕಾರದ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿ ಕೇಂದ್ರಕ್ಷೆ ವರದಿ ಸಲ್ಲಿಸಲಿದೆ

ಚೇತರಿಕೆಯ ಪ್ರಮಾಣ ನಿರಂತರ ಏರಿಕೆಯಿಂದ ಒಟ್ಟು ಸೋಂಕು ಪ್ರಕರಣಗಳಲ್ಲಿ ಕುಸಿತ ಕಂಡುಬರುತ್ತಿದೆ

ಬಿಹಾರ ತಮಿಳುನಾಡು ದೆಹಲಿ ರಾಜಸ್ತಾನ ಪಶ್ಲಿಮ ಬಂಗಾಳ ಮತ್ತು ಗುಜರಾತ್ ಈ ರಾಜ್ಞಗಳಾಗಿವೆ

ಪರೀಕ್ಷೆ ಪತ್ತೆ ಮತ್ತು ಚಿಕಿತ್ವೆ ಕಾರ್ಯತಂತ್ರದ ಪರಿಣಾಮಕಾರಿ ಜಾರಿಯಿಂದ ಹೆಚ್ಚನ ಚೇತರಿಕೆ ಕಂಡುಬಂದಿದ್ದು ಸಾವಿನ ಪ್ರಮಾಣ ಕಡಿಮೆಯಾಗುತ್ತಿದೆ

ಕೋವಿಡ್ ಸಾಂಕ್ರಾಮಿಕ ವಿರುದ್ದದ ಹೋರಾಟದಲ್ಲಿ ಮಾಧ್ಯಮಗಳ ಪಾತ್ರವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಶಂಸಿಸಿದ್ದಾರೆ ಸಮಾಜಕ್ಕೆ ಪತ್ರಿಕೋದ್ಧಮ ಮತ್ತು ಲೇಖಕರು ಮಾರ್ಗದರ್ತಿಗಳು ಮತ್ತು ಗುರುಗಳಾಗಿದ್ದಾರೆ ಎಂದು ಅವರು ಹೇಳಿದ್ದಾರೆ ಜೈಮರದಲ್ಲಿ ನಿರ್ಮಿಸಲಾಗಿರುವ ಪತ್ರಿಕಾ ಗೇಟ್ ಅನ್ನು ವಿಡಿಯೋ ಕಾಸ್ಪರೆನ್ಸ್ ಮೂಲಕ ಉದ್ವಾಟಿಸಿ ಮಾತನಾಡಿದ ಪ್ರಧಾನಮಂತ್ರಿಯವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬರವಣಿಗೆ ದೊಡ್ಡ ಪಾತ್ರ ವಹಿಸಿತ್ತು ಕಲಿಕೆಯ ಪ್ರಕ್ರಿಯೆಗಳಲ್ಲಿ ಮಸ್ತಕಗಳು ಮತ್ತು ಲೇಖಕರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದು ಹೇಳಿದ್ದಾರೆ ಜೈಪುರದ ಜವಾಹರಲಾಲ್ ನೆಹರು ರಸ್ತೆಯಲ್ಲಿ ದ್ಲೆನಿಕಗಳ ಪತ್ರಿಕಾ ಸಮೂಹ ಈ ದ್ವಾರವನ್ನು ನಿರ್ಮಿಸಿದೆ ಪತ್ರಿಕಾ ಸಮೂಹದ ಅಧ್ಯಕ್ಷರು ಬರೆದಿರುವ ಎರಡು ಮಸ್ತಕಗಳನ್ನು ಸಪ ಪ್ರಧಾನಮಂತ್ರಿ ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದರು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಆರಂಭಿಸಿರುವ ಕಿರಣ್ ಸಹಾಯವಾಣಿ ಕಾರ್ಲಾರಂಭ ಮಾಡಿದೆ ಮಾನಸಿಕ ಆರೋಗ್ಯ ಮನರ್ವಸತಿ ಉದ್ಲೇತದ ಈ ಟೋಲ್ಫ್ರೀ ಸಹಾಯವಾಣಿಗೆ ಇಲಾಖೆಯ ಸಚಿವ ಥಾವರ್ ಚಂದ್ ಗೆಹ್ಲೋಟ್ ನಿನ್ನೆ ಚಾಲನೆ ನೀಡಿದ್ಲು

ಭಾರತದ ರೋಹನ್ ಬೋಪಣ್ಣ ಮತ್ತು ಕೆನಡಾದ ಡೆನಿಸ್ ಶಪೊವಾಲೊವ್ ಜೋಡಿ ನ್ಯೂಯಾರ್ಕ್ ನಲ್ಲಿ ನಡೆಯುತ್ತಿರುವ ಅಮೆರಿಕ ಓಪನ್ ಗ್ರ್ಯಾನ್ ಸ್ಲಾಮ್ ಟೆನಿಸ್ ಟೂರ್ನಿಯ ಪುರುಷರ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಸೋತು ಟೂರ್ನಿಯಿಂದ ನಿರ್ಗಮಿಸಿದೆ